ಈ ಮೊದಲು ಮಾಡಲಾಗಿದ್ದ ತೀರ್ಮಾನದ ಪ್ರಕಾರ ಇಂದೇ ಹೊಸ ಸರ್ಕಾರದ ಮೊದಲ ಅಧಿವೇಶನ ಮುಕ್ತಾಯವಾಬೇಕಾಗಿತ್ತು ಆದರೆ ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಬಜೆಟ್ ಮೇಲೆ ತುಂಬ ಜನ ಮಾತನಾಡಬೇಕಾಗಿರುವುದರಿಂದ ಒಂದು ದಿನ ವಿಸ್ತರಿಸಿ ಎಂದು ಬೆಳಿಗ್ಗೆ ಸದನ ಆರಂಭವಾಗುತ್ತಿದ್ದಂತೇ ಮನವಿ ಮಾಡಿದರು ಹೀಗಾಗಿ ಸ್ಪೀಕರ್ ಕೆ

ರಮೇಶಕುಮಾರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ವಿಪಕ್ಷದ ಪ್ರಮುಖರೆಲ್ಲರನ್ನು ಒಳಗೊಂಡ ಸದನ ಕಲಾಪ ಸಲಹಾ ಸಮಿತಿ ಸಭೆ ನಡೆಯಿತು ನಾಳೆಯವರೆಗೆ ಸದನ ವಿಸ್ತರಣೆಗೆ ತೀರ್ಮಾನಿಸಲಾಯಿತು

ರಾಮದಾಸ್ ಮಾಡಿದ ಆರೋಪ ವಿಧಾನಸಭೆಯಲ್ಲಿಂದು ಭಾರೀ ಕೋಲಾಹಲಕ್ಕೆ ಕಾರಣವಾಯಿತಲ್ಲದೆ ಆದಳಿತ ಪ್ರತಿಪಕ್ಷಗಳ ನಡುವೆ ಭಾರೀ ವಾಕ್ಸಮರ ನಡೆಯಲು ದಾರಿ ಮಾಡಿಕೊಟ್ಟಿತು ಸದನ ಅರಂಭವಾದ ಸ್ವಲ್ಪ ಹೊತ್ತಿನಲ್ಲಿ ಬಿಜೆಪಿ ಸದಸ್ಯ ಎ ರಾಮದಾಸ್ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಮಾತನಾಡಿ ದರೆ ಸರ್ಕಾರ ಅದಕ್ಕೆ ಸಮರ್ಪಕ ಉತ್ತರ ನೀಡಲು ತಯಾರಿಲ್ಲ ಎಂದರು ಈ ಕುರಿತು ವಿವರವಾಗಿ ಹೇಳಿ ಎಂದು ಸಭಾಧ್ಯಕ್ಷ ರಮೇಶ್ ಕುಮಾರ್ ಹೇಳಿದಾಗ ಮಾತು ಮುಂದುವರಿಸಿದ ರಾಮದಾಸ್ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ನಡೆದಿದೆ ಎಂದು ವಿವರ ನೀಡಿದರು

ವಿಷಯ ಕುರಿತಂತೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದರು ರಮೇಶ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ಕೃಷ್ಣಾ ರೆಡ್ಡಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ರಾಮದಾಸ್ ಅವರ ಆರೋಪಕ್ಕೆ ಬಿಜೆಪಿ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು ವಿಷಯದ ಬಗ್ಗೆ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಕೆಲ ಹೊತ್ತು ತೀವ್ರ ಮಾತಿನ ಚಕಮಕಿ ನಡೆಯಿತು ಸಭಾಧ್ಯಕ್ಷ ರಮೇಶ್ ಕುಮಾರ್ ಮರಳಿ ಬಂದ ನಂತರ ಪರಿಸ್ಥಿತಿ ಸುಗಮವಾಯಿತು

ಐದು ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತಿದ್ದರೂ ರೈತರಿಗೆ ನ್ಯಾಯಯುತ ಬೆಲೆ ಸಿಗುತ್ತಿಲ್ಲ ಜೊತೆಗೆ ಸೂಕ್ತ ವಿಸ್ತರಿತ ಮಾರುಕಟ್ಟೆ ದೊರೆಯುತ್ತಿಲ್ಲ ಎಂದು ಅವರು ಹೇಳಿದರು ಹಾಲಿಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದು ತಪ್ಪಲ್ಲ ಆದರೆ ಪ್ರಯೋಜನ ರೈತರಿಗೆ ದೊರೆಯಬೇಕು ಕೆಎಂಎಫ್ಗೆ ಒಳ್ಳೆಯ ಅಧಿಕಾರಿಗಳನ್ನು ಹಾಕಬೇಕು ಎಂದು ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿಯ ಜೆ

ಮಾಧುಸ್ವಾಮಿ ಸಲಹೆ ಮಾಡಿದರು ಅಧಿಕಾರಿಗಳಿಂದ ರೈತರಿಗೆ ತೀವ್ರ ಕಿರುಕುಳ ಅಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ರೈತರ ಸಾಲ ಮನ್ನಾ ಮಾಡಲು ಪರ್ಯಾಯ ಆರ್ಥಿಕ ಮೂಲಗಳನ್ನು ಹುಡುಕದೆ ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಹಾಗೂ ಮದ್ಯದ ಮೇಲಿನ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಎಂದು ಬಿಜೆಪಿಯ ಹಿರಿಯ ಸದಸ್ಯ ಜೆ

ಮಾಧುಸ್ವಾಮಿ ವಿಧಾನಸಭೆಯಲ್ಲಿಂದು ಸರ್ಕಾರವನ್ನು ತರಾಟಿಗೆ ತೆಗೆದುಕೊಂಡಿದ್ದಾರೆ ಬಜೆಟ್ ಮೇಲಿನ ಮುಂದುವರಿದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರೈತರ ಮುಖ ತೋರಿಸಿ ಜನಸಾಮಾನ್ಯರ ಬದುಕಿನ ಮೇಲೆ ಹೊರೆ ಹೇರುವ ಸರ್ಕಾರದ ನಿರ್ಧಾರದಿಂದ ರೈತರು ಮುಜುಗರಕ್ಕೊಳಗಾಗುವಂತಾಗಿದೆ ಎಂದು ವಿಷಾದಿಸಿದರು ಈ ಹಿಂದೆ ಸಿದ್ದರಾಮಯ್ಯನವರು ರೈತರ ಸಾಲ ಮನ್ನಾ ಯೋಜನೆಯನ್ನು ಪ್ರಕಟಿಸುವಾಗ ಅರ್ಥಿಕ ಬಿಕ್ಕಟ್ಟಿದ್ದರೂ ಇಷ್ಟು ಪ್ರಮಾಣದಲ್ಲಿ ರೈತರ ಸಾಲಮನ್ನಾ ಮಾಡುತ್ತಿದ್ದೇವೆಂದು ಹೇಳಿದ್ದರು ಆ ಮೂಲಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಕ್ಕಟ್ಟಿಗೆ ಸಿಲುಕಿಸಿದರು ಆದರೆ ಈಗ ಕುಮಾರಸ್ವಾಮಿಯ ವರು ರೈತರ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲಮನ್ನಾ ಮಾಡಿರುವು ದಾಗಿಹೇಳುತ್ತಿದ್ದು ಆದರೆ ಅದಕ್ಕಾಗಿ ಪರ್ಯಾಯ ಅರ್ಥಿಕ ಮೂಲಗಳನ್ನು ಹುದುಕದೆ ಜನಸಾಮಾನ್ಯರ ಮೇಲೆ ತೆರಿಗೆ ಹೊರೆ ಹೇರುವ ಮೂಲಕ ರೈತರು ಮುಜುಗರ ಅನುಭವಿಸುವಂತೆ ಮಾಡಿದ್ದಾರೆ ನೀವು ಈ ಕೆಲಸ ಮಾಡಿದರೂ ರೈತರ ಸಾಲ ಮನ್ನಾ ಮಾಡಲು ಅಗತ್ಯವಾದ ಹಣ ದಕ್ಕುವುದಿಲ್ಲ ಜತೆಗೆ ಸರ್ಕಾರ ಈಗಾಗಲೇ ಪ್ರಕಟಿಸಿರುವ ಯಾವುದಾದರೂ ಯೋಜನೆಗಳಿಗೆ ಕಡಿವಾಣ ಹಾಕಲೇಬೇಕು ಆದರೆ ಅದು ಹೊರಗೆ ಬರದೆ ಜನಸಾಮಾನ್ಯರ ಮೇಲೆ ಹೇರಿದ ತೆರಿಗೆ ಹೊರೆ ಬಗ್ಗೆ ಮಾತ್ರ ತಿಳಿಯುವಂತಾಗಿದೆ ಎಂದು ಹೇಳಿದರು ರಾಜ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಏಕರೂಪ ಪಠ್ಯಕ್ರಮ ಖಾಲಿ ಹುದ್ನೆಗಳ ಭರ್ತಿ ಎಲ್ಲ ವಿವಿಗಳಲ್ಲಿ ಕೌಶಲ್ಯಾಭಿವೃದ್ದಿ ತರಬೇತಿ ಕೋರ್ಸ್ನದಳ ಆರಂಭ ಸೇರಿದಂತೆ ವಿವಿಧ ಕ್ರಮಗಳನ್ನು ಆದಷ್ಟು ಶೀಫ್ರ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಜಿ

ದೇವೇಗೌಡ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದರು